ು ದೇಶದಲ್ಲಿ ಲೋಕಸಭೆಯಿಂದ ಪಂಚಾಯತ್ ಮಟ್ಸದವರೆಗೆ ಏಕಕಾಲದಲ್ಲಿ ಚುನಾವಣೆ ವ್ಯವಸ್ಥೆ ರೂಪಿಸುವುದು ಅಗತ್ಯ ಉಪರಾಷ್ಟಪತಿ ಪ್ರತಿಪಾದನೆ ಿ ಇಂದಿನಿಂದ ಎರಡು ದಿನ ಹಂಪಿ ಉತ್ಸವ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರಿಂದ ಉತ್ಸವಕ್ಕೆ ಚಾಲನೆ

ದೇಶದಲ್ಲಿ ಲೋಕಸಭೆಯಿಂದ ಪಂಚಾಯತ್ ಮಟ್ಟದವರೆಗೆ ಏಕಕಾಲದಲ್ಲಿ ಚುನಾವಣೆ ನಡೆಸುವ ವ್ಯವಸ್ಥೆ ರೂಪಿಸುವುದು ಅಗತ್ಯ ಎಂದು ಉಪರಾಪ್ಟಪತಿ ಎಂ

ಈ ನಿಟ್ಟನಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕಾಗಿದೆ ಎಂದರು

ಚುನಾವಣಾ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಪ್ರಕಟಿಸುವ ಯೋಜನೆಗಳನ್ನು ಪ್ರಸ್ತಾಪಿಸಿದ ಉಪರಾಷ್ಟಪತಿ ಈ ಪ್ರವೃತ್ತಿ ನಿವಾರಣೆಗೆ ಜನಜಾಗೃತಿ ಅಗತ್ತವಾಗಿದೆ ರಾಜಕೀಯ ಪಕ್ಷಗಳಗೆ ಉತ್ತರದಾಯಿತ್ನ ನಿಗದಿಪಡಿಸಬೇಕು ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ದು ಹೇಳಿದರು ಪೌರತ್ವ ಕಾಯ್ದೆ ತಿದ್ದುಪಡಿ ಕಾಯಿದೆ ಜಾರಿಯಿಂದ ದೇಶದ ಯಾವ ಪ್ರಜೆಗೂ ತೊಂದರೆಯಾಗುವುದಿಲ್ಲ ಎಂದು ಕೊಪ್ಪಳ ಸಂಸದ ಸಂಗಣ್ಣ ಕರಡಿ ಹೇಳದ್ದಾರೆ ರಾಯಚೂರಿನಲ್ಲಿ ಬಿಜೆಪಿ ಘಟಕದಿಂದ ಆಯೋಜಿಸಿದ್ದ ಪೌರತ್ವ ತಿದ್ದಪಡಿ ಕಾಯ್ದೆ ಕುರಿತ ಜಾಗೃತಿ ಮೂಡಿಸುವ ಬಹಿರಂಗ ಸಭೆ ಹಾಗೂ ಪಕ್ಷ ಸೇರ್ಪಡೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಫಘಾನಿಸ್ತಾನ ಪಾಕಿಸ್ತಾನ ಹಾಗೂ ಬಾಂಗ್ಲದೇಶದಲ್ಲಿನ ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆಯೇ ಹೊರತು ದೇಶದಲ್ಲಿನ ಯಾವ ಅಲ್ಲಸಂಖ್ಯಾತರು ಸೇರಿ ಇತರೆ ಧರ್ಮದವರ ವಿರುದ್ದವಲ್ಲ ಎಂದರು ಇಂದಿನಿಂದ ಎರಡು ದಿನ ಹಂಪಿ ಉತ್ಲವ ನಡೆಯಲಿರುವ ಹಿನ್ನೆಲೆ ಹೊಸಪೇಟೆ ನಗರದಲ್ಲಿ ಸಾಂಸ್ಕೃತಿಕ ಕಲಾ ತಂಡಗಳ ಮೆರವಣಿಗೆಯ ವಸಂತ ವೈಭವ ನಡೆಯಿತು ಹೊಸಪೇಟೆ ನಗರದ ವಡಕರಾಯನ ದೇವಸ್ಥಾನದಿಂದ ಆರಂಭಗೊಂಡ ಮೆರವಣಿಗೆಗೆ ಉಪ ಮುಖ್ಚಮಂತ್ರಿ ಲಕ್ಷ್ಣಣ ಸವದಿ ಚಾಲನೆ ನೀಡಿದರು ವಿವಿಧ ಕಲಾ ಪ್ರಕಾರದ ಮೆರವಣಿಗೆಯು ವಿಜಯನಗರ ಸಾಮ್ರಾಜ್ಯದ ಗತವೈಭವವನ್ನು ನೆನೆಪಿಸಿದ್ದಲ್ಲದೇ ಕರ್ನಾಟಕದ ಬಹುತೇಕ ಕಲಾ ಪ್ರಕಾರಗಳ ಪ್ರದರ್ಶನದ ಸೊಬಗನ್ನು ಹೊಸಪೇಟೆ ನಗರದ ಜನರಿಗೆ ಪರಿಚಯಿಸಿದಂತಿತ್ತು

ತಳರು ತೋರಣ ರಂಗೋಲಿಗಳಿಂದ ಸಿಂಗರಿಸಿದ ರಸ್ತೆಯಲ್ಲಿ ಎತ್ತುಗಳು ತಮಟೆ ವೀರಗಾಸೆ ಹಗಲು ವೇಷ ಯಕ್ಷಗಾನ ನವಿಲು ನೃತ್ಯ ಡೊಳ್ಳು ಮೊದಲಾದ ಜನಪದ ಕಲಾ ತಂಡಗಳು ಆಕರ್ಷಕವಾದ ಕೃತಕ ಕೋಣ ರಾಜರ ಕಾಲದ ಸೈನ್ನದ ಸಮವಸ್ತ ಧರಸಿದ ವಿದ್ಯಾರ್ಥಿಗಳಿಂದ ಕೂಡಿದ ಮೆರವಣಿಗೆ ಸಾಗುತ್ತಿದ್ದಂತೆ ರಸ್ತೆಯ ಇಕ್ಲೆಲಗಳಲ್ಲಿ ಜನ ನಿಂತು ಮೆರವಣಿಗೆಯ ಸೊಬಗನ್ನು ಸವಿದರು ಎಂದು ನಮ್ನ ಬಾತ್ಲಿದಾರರು ವರದಿ ಮಾಡಿದ್ದಾರೆ

ಎಸ್

ಕನ್ನಡ ಮತ್ತು ಸಂಸ್ಟ್ರತಿ ಖಾತೆ ಸಚಿವ ಸಿ

ರವಿ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಉತ್ತವದ ಅಂಗವಾಗಿ ವಿಜಯನಗರ ಸಾಮ್ರಾಜ್ಞದ ಗತ ವೈಭವ ಬಿಂಬಿಸುವ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ

ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶ ಹಾಗೂ ವಿದೇಶದಲ್ಲಿರುವ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರೊಂದಿಗೆ ಪರೀಕ್ಷಾ ಒತ್ತಡ ನಿವಾರಣೆ ಕುರಿತು ಸಂವಾದ ನಡೆಸಲಿದ್ದಾರೆ

ಪೋಷಕರು ಹಾಗೂ ಶಿಕ್ಷಕರು ಪಾಲ್ಗೊಳ್ಳುವ ನಿರೀಕ್ಷೆಯಿದೆ

ಇದೀಗ ವಿಜೇತ ವಿದ್ಯಾರ್ಥಿಗಳಿಗೆ ಪ್ರಧಾನಿ ಅವರೊಂದಿಗೆ ಸಂವಾದದಲ್ಲಿ ಪಾಲ್ಗೊಳ್ಳಲು ಅವಕಾಶ ಲಭಿಸಿದೆ

ಪಾರ್ಕ್ವ ಭಾಯಾಗ್ರಹಣ ಎನ್ನಲಾಗುವ ಗ್ರಹಣದಲ್ಲಿ ಭೂಮಿಯ ಭಾಯೆಯ ಪಾರ್ಕ್ವಭಾಗ ಮಾತ್ರ ಸ್ಪರ್ಶವಾಗುವ ಕಾರಣ ಸಾಮಾನ್ಯ ಹುಣ್ಣಿಮೆ ಚಂದ್ರನಿಗೂ ಈ ದಿನದ ಚಂದ್ರನಿಗೂ ಬರಿಗಣ್ಣಿಗೆ ಯಾವುದೇ ವ್ಯತ್ಯಾಸ ಗೋಚರವಾಗುವುದಿಲ್ಲ ಬನದ ಹುಣ್ಣಿಮೆ ದಿನವಾದ ಇಂದು ರಾತ್ರಿ ಮಸುಕಂಚಿನ ಚಂದ್ರಗಹಣ ದೇಶದ ಕೆಲವು ಭಾಗಗಳಲ್ಲಿ ಗೋಚರಿಸಲಿದೆ

ಇದೇ ಸಂದರ್ಭದಲ್ಲಿ ದಿನ ನೂರು ಸಾಧನೆ ನೂರಾರು ಸರ್ಕಾರದ ನೂರು ದಿನಗಳ ಪ್ರಗತಿ ವರದಿಯನ್ನು ಸಚವರು ಬಿಡುಗಡೆ ಮಾಡಿದರು ಸರ್ಕಾರಿ ಶಾಲೆ ಶಿಕ್ಷಕರೊಬ್ಬರು ಪಕ್ಕೆಲುಬು ಎನ್ನುವ ಪದವನ್ನು ಉಚ್ಚರಿಸುವಂತೆ ವಿದ್ಯಾರ್ಥಿಗೆ ಹೇಳಿಕೊಡುತ್ತಿರುವ ವಿಡಿಯೊ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು

ಸಂಬಂಧಪಟ್ಟ ಶಿಕ್ಷಕ ಹಾಗೂ ಶಾಲಾ ಮುಖ್ಯಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಖಾತೆ ಸಚಿವ ಎಸ್ ಸುರೇಶಕುಮಾರ್ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಎಸ್

ಉಮಾಶಂಕರ್ ಅವರಿಗೆ ಸೂಚಿಸಿದ್ದಾರೆ ಉಚ್ಚಾರಣೆ ಸಮಸ್ಯೆ ಕೆಲವು ಮಕ್ಕಳಲ್ಲಿ ಸಾಮಾನ್ಯ ಕಾಲಕ್ರಮೇಣ ಅವರು ಸರಿ ಹೋಗುತ್ತಾರೆ ವಿದ್ಯಾರ್ಥಿಯ ನ್ಯೂನತೆಯನ್ನು ವಿಡಿಯೋ ಮಾಡಿ ಜಾಲತಾಣದಲ್ಲಿ ಹಾಕುವುದರಿಂದ ಮಕ್ಕಳ ಆತ್ಮವಿಶ್ವಾಸ ಕುಗ್ಗುತ್ತದೆ ಎಂದು ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಆಕಾಶವಾಣಿ ಶ್ರವಣ ಸಂಸ್ಕೃತಿಯ ರೂವಾರಿ ಶ್ರವಣ ಪರಂಪರೆ ಯಾವತ್ತೂ ತ್ರೇಷ್ಠ ಮತ್ತು ವಿವೇಕದ್ದು ಬಹು ಜನರ ಸುಖ ಮತ್ತು ಹಿತ ಸಾಧಿಸುವಲ್ಲಿ ಯಶಸ್ವಿಯಾದ ಜನ ಮಾಧ್ಯಮ ಎಂದು ಮನುಗುಂಡಿಯ ಚನ್ನಯ್ಥಗಿರಿ ಮಹಾಮನೆಯ ಪೂಜ್ಯ ಶ್ರೀ ಬಸವಾನಂದ ಸ್ವಾಮೀಜಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ

ಸನೀಲ್ಕುಮಾರ್ ಮಾತನಾಡಿ ಧಾರವಾಡ ಆಕಾಶವಾಣಿ ಡಿಜಟಲೀಕರಣಗೊಂಡು ತಾಂತ್ರಿಕವಾಗಿ ಸುದೃಢವಾಗಿದೆ ತನ್ನ ಪ್ರಸಾರ ವ್ಯಾಪ್ತಿಯನ್ನು ಹೆಚ್ಚಿಸಿಕೊಂಡಿದೆ ಎಂದು ಹೇಳಿದರು ಧಾರವಾಡ ಆಕಾಶವಾಣಿಯ ಕಾರ್ಯಕ್ರಮ ಮುಖ್ಜಸ್ಥರಾದ ಸತೀಶ ಬಿ ಪರ್ವತೀಕರ ಮಾತನಾಡಿ ಜ್ವಾನ ತರಂಗ ಕೃಷಿ ರಂಗ ವನಿತಾ ವಿಹಾರ ಯುವವಾಣಿ ಪ್ರಾದೇಶಿಕ ಸುದ್ದಿ ಮೊದಲಾದ ಕಾರ್ಯಕ್ರಮಗಳಿಂದ ಜನಪ್ರಿಯತೆಗಳಿಸಿದ ಮಾಧ್ಯಮ ಆಕಾಶವಾಣಿ ಎಂದು ಹೇಳಿದರು

ದೇಶದಲ್ಲಿ ಲೋಕಸಭೆಯಿಂದ ಪಂಚಾಯತ್ ಮಟ್ಟದವರೆಗೆ ವಿಕಕಾಲದಲ್ಲಿ ಚುನಾವಣೆ ವ್ಯವಸ್ಥೆ ರೂಪಿಸುವುದು ಅಗತ್ಯ ಉಪರಾಷ್ಟಪತಿ ಪ್ರತಿಪಾದನೆ ಇಂದಿನಿಂದ ಎರಡು ದಿನ ಹಂಪಿ ಉತ್ಸವ ಮುಖ್ಯಮಂತ್ರಿ ಬಿ ಎಸ್

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು